ಅಪೌಷ್ಠಿಕತೆ ನಿವಾರಣೆಗೆ ಪೌಷ್ಠಿಕ ಕರ್ನಾಟಕ ಕಾರ್ಯಕ್ರಮ ನಾಳೆ ಮುಖ್ಯಮಂತ್ರಿಗಳಿಂದ ಜಾಲನೆ

ಬಯಲು ಶೌಚಮುಕ್ತ ಗುಬ್ಬಿ ತಾಲೂಕು ಸ್ವಚ್ಚತಾ ಅಭಿಯಾನಕ್ಕೆ ಆದ್ಯತೆ ನೀಡುವಂತೆ ಸಣ್ಣ ಕೈಗಾರಿಕಾ ಸಚಿವರ ಕರೆ

ವಿಧಾನಸಭೆಯಿಂದ ಪರಿಷತ್ಗ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಸದ ಬಿಜೆಪಿ

ಕುಮಾರಸ್ವಾಮಿ ನಾಳೆ ಪೋಷಣಾ ಅಭಿಯಾನ ಪೌಷ್ಠಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಜಯಮಾಲ ತಿಳಿಸಿದ್ದಾರೆ

ಕಾರ್ಯಕ್ರಮದ ಭಾಗವಾಗಿ ಸ್ನೇಹ ಮೊಬೈಲ್ ಆ್ಚಪ್ ಮಾತ್ರರ್ಮೂರ್ಣ ಗೀತೆ ಪಾಗೂ ಜಾಗ್ಯತಿ ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಗವುದು ಮಹಿಳಾ ಮತ್ತು ಮಕ್ಕಳ ಪೌಷ್ಟಿಕತೆ ಮಾಹಿತಿ ಸಂಗ್ರಹಿಸಲು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರಿ ಕಾರ್ಯಕ್ರಮದ ಸೌಜನ್ನದಿಂದ ಸ್ಪಾರ್ಟ್ಫೋನ್ ಹಾಗೂ ತೂಕ ಮಾಡುವ ಯಂತ್ರವನ್ನು ನೀಡಲಾಗುವುದು ಸ್ನೇಹ ಮೊಬೈಲ್ ಆ್ಕಪ್ ಮೂಲಕ ಮಕ್ಕಳ ಎತ್ತರ ತೂಕ ಮತ್ತು ಬೆಳವಣಿಗೆ ಕುರಿತ ಮಾಹಿತಿಯನ್ನು ಸಂಗ್ರಹಿಸಬಹುದಾಗಿದೆ ಎಂದು ಸಚೆವೆ ಜಯಮಾಲ ತಿಳಿಸಿದರು

ಈ ಪ್ರಮಾಣವನ್ನು ತಗ್ಗಿಸಲು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಾತ್ಯಮೂರ್ಣ ಸೃಷ್ಟಿ ಕ್ಷೀರಭಾಗ್ಯ ಜನನಿ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರುತ್ತದೆ

ಅಂಗನವಾಡಿ ಮಕ್ಕಳಿಗೆ ಸಮವನ್ನ ನೀಡುವ ಪ್ರಸ್ತಾವನೆ ಪಣಕಾಸು ಇಲಾಖೆಯಲ್ಲಿದೆ

ಶ್ರೀನಿವಾಸ್ ತಿಳಿಸಿದ್ದಾರೆ ಇಂದು ತುಮಕೂರಿನ ಗುಬ್ಬಿ ತಾಲ್ಲೂಕನ್ನು ಬಯಲು ಶೌಚಮುಕ್ತ ತಾಲ್ಲೂಕ್ಷೆಂದು ಘೋಷಿಸಿ ಮಹಾತ್ನ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ತಾಲ್ಲೂಕು ಐ ಇ ಸಿ ಕಾರ್ಯಕ್ರಮದ ಉದ್ವಾಟನೆ ನೆರವೇರಿಸಿ ಮಾತಾನಾಡಿದ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ಯೋಜನೆ ಮಹತ್ವ ಪಡೆದುಕೊಂಡಿದೆ ಗ್ರಾಮೀಣ ಜನರು ಸ್ವಚ್ಛತೆ ಅಭಿಯಾನದ ಮೂಲಕ ಗ್ರಾಮ ನೈರ್ಮಲ್ಯವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ತಮ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಬವಂತ ಸಮಾಜ ನಿರ್ಮಾಣಕ್ಕೆ ಕಂಕಣಬದ್ದರಾಗಿರುವುದು ಅಭಿನಂದನೀಯ ಎಂದರು ಗುಣ್ಜ ತಾಲ್ಲೂಕಿನ ಎಲ್ಲಾ ಗ್ರಾಮಗಳಲ್ಲೂ ಬಯಲು ಬಹಿರ್ದೆಸೆ ಕಾರ್ಯಕ್ರಮವನ್ನು ವರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ಬಯಲು ಬಹಿರ್ದೆಸೆ ಮುಕ್ತ ತಾಲ್ಲೂಕು ಎಂದು ಘೋಷಿಸಲು ಹೆಮ್ನೆಯಾಗುತ್ತದೆ ಎಂದು ಅವರು ತಿಳಿಸಿದರು

ಕಾಂಗ್ರೆಸ್ನಿಂದ ಎಂ

ವೇಣುಗೋಪಾಲ್ ಹಾಗೂ ನಜೀರ್ ಅಹಮದ್ ಇಂದು ನಾಮಪತ್ರ ಸಲ್ಲಿಸಿದರು ಜೆಡಿಎಸ್ನಿಂದ ಎಚ್

ರಮೇಶ್ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ

ಈ ಹಿನ್ನಲೆಯಲ್ಲಿ ಈ ಚುನಾವಣೆಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕಿಳಿಸದಿರಲು ನಿರ್ಧರಿಸಿದೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ತಮ್ನ ಅಭ್ದರ್ಥಿಗಳ ನಾಮಪತ್ರ ಸಲ್ಲಿಕೆ ಬಳಿಕ ಮಾಧ್ವಮದೊಂದಿಗೆ ಮಾತನಾಡಿದ ಉಪಮುಖ್ವಮಂತ್ರಿ ಡಾ

ಪರಮೇಶ್ವರ್ ವಿಧಾನಪರಿಷಕ್ತಿನ ಎರಡು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲಾಗಿದೆ

ಬಿಜೆಪಿ ಪಕ್ಷ ಅಭ್ವರ್ಧಿಗಳನ್ನು ಕಣಕ್ಕಿಳಿಸಿದರೂ ನಮ್ಮ ಪಕ್ಷದವರೇ ಆಯ್ಕೆಯಾಗುವುದರಲ್ಲಿ ಆನುಮಾನವಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಿ

ಶಿವಕುಮಾರ್ ಕೃಷ್ಣಬೈರೇಗೌಡ ಪ್ರಿಯಾಂಕಖರ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಉಪಸ್ವಿತರಿದ್ದರು ವಿಧಾನ ಪರಿಷತ್ತಿಗೆ ಕನ್ನಡ ಚಳುವಳಿಗಾರರನ್ನೇ ನಾಮಕರಣ ಮಾಡುವ ಕುರಿತಂತೆ ನಿಯಮವೊಂದನ್ನು ಜಾರಿ ತರಬೇಕು ಇಲ್ಲವಾದರೆ ರಾಜ್ಯ ಹೈಕೋರ್ಟ್ಗೆ ಮನವಿ ಅರ್ಜಿ ಸಲ್ಲಿಸುವುದಾಗಿ ಕನ್ನಡ ವಾಟಾಳ್ ಪಕ್ಷದ ಮುಖಂಡ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಾಮಾಣಿಕರು ಯೋಗ್ಯರು ಕಲಾವಿದರು ಸಾಹಿತಿಗಳು ಹೋರಾಟಗಾರರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕು

ಬೆಂಗಳೂರು ಮಹಾನಗರದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಲು ರಾಜ್ಯ ಪೈಕೋರ್ಟ್ ಬಿಬಿಎಂಪಿಗೆ ನೀಡಿದ್ದ ತುರ್ತು ಆದೇಶ ಪಾಲನೆಯ ಪರಾಮರ್ಶೆಗಾಗಿ ಇಬ್ಬರು ಕೋರ್ಟ್ ಆಯುಕ್ತರನ್ನು ನೇಮಕ ಮಾಡಲಾಗಿದೆ ಮಿಲಿಟರಿ ಇಂಜಿನಿಯರಿಂಗ್ ಸೇವೆಯ ಮುಖ್ಯ ಇಂಜಿನಿಯರ್ ದಿನೇಶ್ ರಾವ್ ಪಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಜಿ ಉಮಾ ನ್ಯಾಯಾಲಯದ ಆದೇಶದಂತೆ ಇಂದು ಯಲಪಂಕ ಮಲ್ಲೇಶ್ವರಂ ಹಾಗೂ ಮಹಾಲಕ್ಷ್ಮೀಲೇಔಟ್ನಲ್ಲಿ ರಸ್ತೆಗಳನ್ನು ಪರಿಶೀಲಿಸಿದರು ಈ ಬಡಾವಣೆಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿಯ ಪ್ರಗತಿ ಕುರಿತಂತೆ ನಾಳೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಬೇಕು ನಂತರ ಸಮಗ್ರ ವರದಿಯನ್ನು ನೀಡಬೇಕು ಎಂದು ಆಯುಕ್ತರಿಗೆ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಮತ್ತು ನ್ಕಾಯಮೂರ್ತಿ ಎಸ್

ಜಯಕುಮಾರ್ ಕಾರ್ಯಾಗಾರ ಉದ್ಘಾಟಿಸಿದರು ಮೈಸೂರು ನಗರದ ಹಿನಕಲ್ ರಸ್ತೆ ಬಳಿ ನಟ ದರ್ಶನ್ ಕಾರು ಅಪಘಾತಕ್ಕೆ ಒಳಗಾಗಿದ್ದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ವಾಪಾಸ್ಲಾಗುತ್ತಿದ್ದಾಗ ಈ ಫಟನೆ ನಡೆದಿದೆ ಕಾರಿನಲ್ಲಿ ನಟ ದೇವರಾಜ್ ಪ್ರಜ್ವಲ್ ದೇವರಾಜ್ ಹಾಗೂ ದರ್ಶನ್ ಇಬ್ಬರು ಸ್ನೇಹಿತರು ಇದ್ದರು ಎನ್ನಲಾಗಿದೆ ಅಪಘಾತದಲ್ಲಿ ನಟ ದರ್ಶನ್ ಬಲಗೈ ಮೂಳೆ ಮುರಿದಿದ್ದು ದೇವರಾಜ್ ಎದೆಯ ಎಡಭಾಗಕ್ಕೆ ಮತ್ರ ಪ್ರಜ್ವಲ್ ಕುತ್ತಿಗೆಗೆ ಪೆಟ್ಟಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ನಾಲ್ಕು ಮಂದಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ

ಬೆಂಗಳೂರಿನಲ್ಲಿ ಸಾಮಾನ್ಯ ಮೋಡವಿರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ